ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರಮೋದಿ ಉತ್ತರಾಖಂಡದಲ್ಲಿ ಉದ್ದವವಾಗುವ ಗಂಗಾನದಿ ಪಶ್ಚಿಮ ಬಂಗಾಳದ ಗಂಗಾ ಸಾಗರ್ವರೆಗೂ ಹರಿದು ದೇಶದ ಅರ್ಧದಷ್ಟು ಜನಸಂಖ್ಯೆಯ ಜೀವನವನ್ನು ಉಜ್ವಲಗೊಳಿಸುತ್ತದೆ ಹಾಗಾಗಿ ಗಂಗೆಯ ಶುದ್ದೀಕರಣ ಅತ್ವವಶ್ವ ಎಂದು ಹೇಳಿದರು ತಮ್ನ ಸರ್ಕಾರ ಹೊಸ ಆಲೋಚನೆಗಳು ಹಾಗೂ ಹೊಸ ಗುರಿಗಳೊಂದಿಗೆ ಮುನ್ನಡೆದಿದ್ಲು ಗಂಗೆಯ ಶುದ್ಲೀಕರಣದ ನಮಾಮಿ ಗಂಗೆ ಯೋಜನೆಗೆ ಯಾವುದೇ ಮಿತಿಯನ್ನು ಹಾಕಿಕೊಳ್ಳದೇ ದೇಶದ ಅತಿದೊಡ್ಡ ನದಿ ಸಂರಕ್ಷಣೆ ಕಾರ್ಯಕ್ರಮವಾಗಿಸಿದೆ ಎಂದರು ಗಂಗಾ ಫಾಟ್ಗಳಲ್ಲಿ ಹಲವು ಕೊಳಜೆ ನೀರು ಶುದ್ಗೀಕರಣ ಫಟಕಗಳನ್ನು ಆರಂಭಿಸಲಾಗಿದ್ದು ನದಿಗೆ ಕೊಳಜೆ ನೀರು ಸೇರ್ಪಡೆಯಾಗುವುದನ್ನು ತಡೆಯಲಾಗಿದೆ

ಗಂಗಾ ನದಿಯ ಇಕ್ಕೆಲಗಳಲ್ಲಿ ಮರಗಳನ್ನು ಬೆಳೆಸಲಾಗುವುದು ಡಾಲ್ತಿನ್ ಯೋಜನೆ ಗಂಗಾನದಿಯ ಶುದ್ದೀಕರಣ ಯೋಜನೆಗೆ ಮೂರಕವಾಗಲಿದೆ ಎಂದು ಹೇಳಿದರು ಜಲಜೀವನ್ ಯೋಜನೆ ದೇಶದ ಎಲ್ಲರಿಗೂ ಕುಡಿಯುವ ನೀರನ್ನು ಒದಗಿಸುವ ಗುರಿಯೊಂದಿಗೆ ಆರಂಭಿಸಲಾಗಿದ್ದು

ಗ್ರಾಮದ ನೀರಿಗೆ ಸಂಬಂಧಿಸಿದ ಯೋಜನೆಗಳ ಕುರಿತಾದ ನಿರ್ಧಾರವನ್ನು ಗ್ರಾಮಪಂಚಾಯತಿಗಳೇ ತೆಗೆದುಕೊಳ್ಳಲಿವೆ ಎಂದರು ಹರಿದ್ದಾರದ ಚಂಡೀಘಾಟ್ ನಲ್ಲಿ ಗಂಗಾ ನದಿಯ ಶ್ರೇಷ್ಷತೆ ಜೀವವೈದ್ಯತೆ ಹಾಗೂ ನದಿಯ ಮನರುಜ್ಜೀವನಕ್ಕಾಗಿ ಕೈಗೊಂಡಿರುವ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸುವ ಗಂಗಾ ಅವಲೋಕನ ಮ್ಯೂಸಿಯಂ ಅನ್ನೂ ಪ್ರಧಾನಮಂತ್ರಿ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಭಾರತೀಯ ಗಂಗಾ ಮತ್ತು ವನ್ನಜೀವಿ ಇನ್ಸಿಟಿಟ್ಯೂಟ್ ಹೊರತಂದಿರುವ ರೋಯಿಂಗ್ ಡೌನ್ ದ ಗಂಗಾಸ್ ಮಸ್ತಕವನ್ನು ಲೋಕಾರ್ಪಣೆಗೊಳಿಸಲಾಯಿತು ಜಲಜೀವನ್ ಯೋಜನೆಯ ಲೋಗೋ ಮತ್ತು ಜಲಜೀವನ್ ಯೋಜನೆಯಡಿ ಗ್ರಾಮಪಂಚಾಯತಿ ಮತ್ತು ನೀರು ಸಮಿತಿಗಳಿಗೆ ಮಾರ್ಗಸೂಚಿಯನ್ನೂ ಪ್ರಧಾನಮಂತ್ರಿ ಬಿಡುಗಡೆಗೊಳಿಸಿದರು

ತಮಿಳುನಾಡು ಮಹಾರಾಷ್ಟ ತೆಲಂಗಾಣ ಪಾಗೂ ಪರ್ಯಾಣ ರಾಜ್ಯಗಳು ಈ ಅನುಮೋದನೆ ಪಡೆದಿರುವ ಇತರ ರಾಜ್ಯಗಳಾಗಿವೆ ದೇಶದ ಇನ್ನುಳಿದ ರಾಜ್ಯ ಹಾಗೂ ಕೇಂದ್ರಾಡಳಿತಗಳಿಗೆ ಬೆಂಬಲ ಬೆಲೆ ಯೋಜನೆಯಡಿ ಒಂದು ವೇಳೆ ಈ ಉತ್ತನ್ನಗಳಿಗೆ ಮಾರುಕಟ್ಟೆ ಬೆಲೆಗಳು ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆಯಾದಲ್ಲಿ ಮನವಿ ಆಧರಿತ ಅನುಮೋದನೆ ದೊರೆಯಲಿದೆ

ಆದರೆ ಆ ಅವಧಿಯಲ್ಲಿ ಬಡ್ಡಿ ಚಕ್ರಬಡ್ಡಿ ಪಾಕುವ ಬ್ಯಾಂಕ್ನ ಧೋರಣೆಯನ್ನು ಅನೇಕರು ಪ್ರತ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು ಈ ಪ್ರಕರಣ ಸಂಬಂಧ ವಿಚಾರಣೆ ನಡೆಸುತ್ತಿರುವ ನ್ಯಾಯಮೂರ್ತಿ ಅರೋಕ್ ಭೂಷಣ್ ನೇತೃತ್ವದ ಸುಪ್ರೀಂ ಕೋರ್ಟ್ ನ್ಯಾಯಪೀಠವು ಸರಕಾರವು ಸೂಕ್ತ ಶೀರ್ಮಾನ ಕೈಗೊಳ್ಳಬೇಕು ಎಂದು ಸೂಚಿಸಿತ್ತು ಇದಕ್ಕೆ ಸರಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಪ್ರತಿಕ್ರಿಯಿಸಿದ್ದು ಸಮಸ್ಕೆಯನ್ನು ಸರಕಾರವು ಗಂಭೀರವಾಗಿ ಪರಿಗಣಿಸಿದೆ ಸೂಕ್ತ ತೀರ್ಮಾನ ಕೈಗೊಳ್ಳುವ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ನ್ಯಾಯಾಲಯಕ್ಕೆ ಸದ್ಯದಲ್ಲೇ ಸರಕಾರವು ಪ್ರಮಾಣ ಪತ್ರ ಸಲ್ಲಿಸಲಿದೆ ಎಂದರು

ಮತ್ತಷ್ಟು ಸಮಯವನ್ನು ಸರಕಾರ ಕೇಳಬಾರದು

ವಿಶ್ವಾದ್ಯಂತ ಇಂದು ಪೃದಯದ ಆರೋಗ್ಯ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ ಪೃದಯ ರೋಗಗಳು ಮತ್ತು ಅದರಿಂದ ಉಂಟಾಗಬಹುದಾದ ಪಲವು ಆರೋಗ್ಯ ಸಮಸ್ಥೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವುದು ಈ ದಿನಾಚರಣೆಯ ಪ್ರಮುಖ ಉದ್ದೇಶವಾಗಿದೆ ವಿಶ್ವ ಪೃದಯ ತಜ್ಞರ ಒಕ್ಕೂಟ ಕ್ರಿ ಶ

ನಡಿಗೆ ದೇಹಾರೋಗ್ಯ ಪಾಲನೆಯ ಮಹತ್ವ ವಿವರಿಸುವ ವಿಜಾರ ಸಂಕಿರಣ ವಿಜ್ಞಾನ ಮೇಳ ಪ್ರದರ್ಶನಗಳನ್ನು ಪಾಗೂ ಮ್ಕಾರಥಾನ್ಗಳನ್ನು ಈ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಲಾಗುತ್ತದೆ ಆರೋಗ್ಯಕರ ಆಹಾರ ಸೇವನೆ ವ್ಯಾಯಾಮ ಮಾಡುವುದು ಪಾಗೂ ಧೂಮಪಾನ ಮದ್ಯಪಾನಗಳಿಂದ ದೂರವಿರುವುದು ಪ್ಯದಯದ ಆರೋಗ್ಯ ರಕ್ಷಣೆಯ ಸೂತ್ರಗಳಾಗಿವೆ ದೇಶಾದ್ಯಂತ ಕೊರೋನಾ ರೋಗದಿಂದ ಗುಣಮುಖರಾಗುತ್ತಿರುವವರ ಸಂಖ್ಯೆ ಸತತವಾಗಿ ಹೆಚ್ಚಳವಾಗುತ್ತಿದ್ದು

ಚೇತರಿಕೆ ಪ್ರಮಾಣ ಹಾಗೂ ಸಕ್ರಿಯ ಪ್ರಕರಣಗಳ ಸಂಬ್ಕೆಯ ನಡುವೆ ಹೆಚ್ಚಿನ ಅಂತರ ಕಂಡುಬರುತ್ತಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ

ವಿಶ್ವದಲ್ಲಿಯೇ ಅತಿ ಹೆಚ್ಚು ಸಂಬೈಯಲ್ಲಿ ದೈನಂದಿನ ಕೋವಿಡ್ ತಪಾಸಣೆಯನ್ನು ಭಾರತದಲ್ಲಿ ಮುಂದುವರೆಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಆಕಾರವಾಣಿಯ ಸುದ್ದಿ ಸೇವಾ ವಿಭಾಗ ಇಂದು ದ್ವಿಭಾಷಾ ಘೋನ್ ಇನ್ ಕಾರ್ಯಕ್ರಮ ಆಯೋಜಿಸಿದೆ

ನರೇಶ್ ಗುಪ್ತಾ ಪಾಲ್ಗೊಳ್ಳಲಿದ್ದಾರೆ

ನಿನ್ನೆ ನಡೆದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಂಬೈ ಇಂಡಿಯನ್ಸ್ ತಂಡವನ್ನು ಸೂಪರ್ ಓವರ್ನಲ್ಲಿ ಮಣೆಸಿದೆ ಇದೀಗ ಭೂತಾನ್ ಕಲಾವಿದರು ಹಾಡಿರುವ ಬಾಮ ಅವರ ನೆಚ್ಚಿನ ಭಜನೆ ವೈಷ್ಣವೊ ಜನತ್ತೊ ವನ್ನು ಅಲಿಸೋಣ